ಅಳಿಸಿ ಪರಿಕಲ್ಲನೆಯ ಕಾರ್ಯಕ್ರಮಗಳು ದೀಪಗಳ ಹಬ್ಲ ದೀಪಾವಳಿಯನ್ನು ಇಂದು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ

ದುಪ್ಲಶಕ್ತಿಯ ವಿರುದ್ದ ಶಿಷ್ಷ ಶಕ್ತಿಯ ವಿಜಯದ ದ್ಯೋತಕವಾಗಿ ಮನೆ ಮಂದಿರ ಮತ್ತು ಇತರ ಸಾರ್ವಜನಿಕ ಸ್ವಳಗಳನ್ನು ದೀಪಗಳಿಂದ ಬೆಳಗುವ ಮೂಲಕ ಈ ಹಬ್ಬವನ್ನು ಆಚರಿಸುವುದು ವಾಡಿಕೆ ಅಮಾವಾಸ್ತೆ ದಿನವಾದ ಇಂದು ಲಕ್ಷ್ಮೀ ಪೂಜೆಗೆ ವಿಶೇಷ ಮಹತ್ವವಿದೆ ಶ್ರದ್ದಾಭಕ್ತಿಗಳಿಂದ ಪೂಜೆ ನಡೆಯುತ್ತಿದೆ ಬೆಳಗಿನಿಂದಲೇ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕ್ಯೆಂಕರ್ಯಗಳು ನಡೆಯುತ್ತಿವೆ ಇಂದು ಅಂಗಡಿ ಮುಂಗಟ್ಟುಗಳಿಗೆ ವಾಹನಗಳಿಗೆ ಪೂಜೆ ಮಾಡುವ ಸಂಪ್ರದಾಯ ಕೂಡ ಕೆಲವೆಡೆ ಇದೆ ಜೈನ ಸಮುದಾಯದವರು ಈ ದಿನವನ್ನು ಹೊಸ ವರ್ಷವನ್ನಾಗಿ ಆಚರಿಸುವ ಪದ್ದತಿ ಕೂಡ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಸೇರಿದಂತೆ ರಾಜ್ಯಾದ್ಯಂತ ಲಕ್ಷ್ಮೀ ಪೂಜೆ ನಂತರ ವರ್ತಕರು ಸಿಹಿ ಹಂಚುತ್ತಿರುವ ದೃತ್ಕ ಸಾಮಾನ್ಯವಾಗಿದೆ ವಾಣಿಜ್ಯ ನಗರಿ ದಾವಣಗೆರೆ ಸೇರಿದಂತೆ ಎಲ್ಲೆಡೆ ಬೆಳಕಿನ ಹಬ್ಬದ ಸಂಭ್ರಮಾಚರಣೆಗೆ ಜನರು ಹಣ್ಣು

ಬಟ್ಟೆ ಸಿಹಿತಿಂಡಿ ಪಟಾಕಿ ಖರೀದಿಯಲ್ಲಿ ತೊಡಗಿದ್ದಾರೆ ಮೈಸೂರಿನಲ್ಲಿ ಮಾಜಿ ಶಾಸಕ ಎಂ

ಸೋಮಶೇಖರ್ ಮನೆ ಮನೆಗೆ ತೆರಳಿ ಆಕಾಶಬುಟ್ಟಿ ನೀಡಿ ಪರಿಸರ ಸ್ನೇಹಿ ಹಬಕ್ಕೆ ಒತ್ತು ನೀಡುವಂತೆ ಜನರಲ್ಲಿ ಮನವಿ ಮಾಡಿದ್ದು ಗಮನ ಸೆಳೆಯಿತು ಈ ಸಾಂಸ್ಕೃತಿಕ ನಗರಿಯಲ್ಲಿ ಇಂದು ಸಂಜೆ ದೀಪ ಧ್ವನಿ ವಿಶಿಷ್ಟ ಕಾರ್ಯಕ್ರಮ ವಿರ್ಪಾಡಾಗಿದೆ ಅಸುರನಾದರೂ ಉದಾರಿ ಎಂದು ಹೆಸರುವಾಸಿಯಾಗಿದ್ದ ಬಲಿಚರ್ಕವರ್ತಿಯ ದಾನಗುಣವನ್ನು ಸ್ಪರಿಸಲು ನಾಳೆ ಬಲಿಪಾಡ್ವಮಿ ಆಚರಿಸಲಾಗುತ್ತದೆ ವಿಷ್ಣುವಿನ ಅವತಾರವಾದ ವಾಮನನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಬಲಿಚ್ರಕವರ್ತಿ ತನ್ನನ್ನೇ ತಾನೂ ಸಮರ್ಪಿಸಿಕೊಂಡ ಎಂಬ ಪುರಾಣ ಕಥೆ ಇದೆ ಬಲಿಪಾಡ್ಣಮಿ ಆಚರಣೆಗೆ ಜನರು ಸಿದ್ದತೆಯಲ್ಲಿ ತೊಡಗಿದ್ದಾರೆ ಸುಪ್ರೀಂಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಭಾರೀ ಶಬ್ದದ ಪಟಾಕಿ ಸಿಡಿಸಲು ಅವಕಾಶ ಇಲ್ಲದೇ ಇರುವುದು ಅಲ್ಲದೇ ಹಬರು ಪಟಾಕಿ ಸಿಡಿಸಲು ಸಮಯದ ನಿರ್ಬಂಧ ಇರುವುದರಿಂದ ಜೊತೆಗೆ ಪಟಾಕಿಯಿಂದಾಗುವ ವಾಯುಮಾಲಿನ್ವ ಹಾಗೂ ಜನ ಜಾನುವಾರುಗಳಿಗೆ ಆಗುವ ತೊಂದರೆ ಬಗ್ಗೆ ಜನತೆಯಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಸಾಕಷ್ಟು ಪರಿಣಾಮ ಬೀರಿದ್ದು ಈ ಬಾರಿ ಪಟಾಕಿ ವ್ಯಾಪಾರ ಇಳಿಮುಖವಾಗಿರುವುದಾಗಿ ವರದಿಯಾಗಿದೆ

ಈ ಆದೇಶ ಪಾಲನೆಯ ಬಗ್ಗೆ ಕಟ್ಟುನಿಟ್ಟನ ನಿಗಾ ಇಡುವಂತೆ ಮೊಲೀಸ್ ಇಲಾಖೆಗೆ ಸರ್ಕಾರ ಸೂಚನೆ ನೀಡಿದೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಗೆ ರಾಜ್ಯದ ಎಲ್ಲಾ ಮಾಲಿನ್ನ ನಿಯಂತ್ರಣ ಮಂಡಳ ಪ್ರಾದೇಶಿಕ ಕಚೇರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ ಎಂದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳ ತಾಂತ್ರಿಕ ಅಧಿಕಾರಿ ಮಹೇತ್ ತಿಳಿಸಿದ್ದಾರೆ ಭಾರತದ ದೀಪಗಳ ಹಬ್ಬ ದೀಪಾವಳಿಯ ಕುರುಹಾಗಿ ವಿಶ್ವಸಂಸ್ಥೆಯ ಅಂಜೆ ಆಡಳಿತ ವಿಶೇಷ ಅಂಜೆ ಚೀಟಿಯನ್ನು ಹೊರತಂದಿದೆ ಇದಕ್ಕಾಗಿ ಭಾರತ ವಿಶ್ವಸಂಸ್ಥೆಗೆ ಧನ್ಯವಾದ ತಿಳಿಸಿದೆ

ಮಹೇತ್ ಇಂದು ಮಾಹಿತಿ ಪಡೆದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಟಪ್ಪು ಜಯಂತಿ ಆಚರಣೆ ಸಂಬಂಧ ಕೊಡಗು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗಳು ಕೈಗೊಂಡಿರುವ ಸೂಕ್ತ ಬಂದೋಬಸ್ತ್ ಬಗ್ಗೆ ಅವರು ಪರಿಶೀಲಿಸದರು ದಕ್ಷಿಣ ವಲಯ ಐಜಿಪಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಹೊಲೀಸ್ ವರಿಷ್ನಾಧಿಕಾರಿ ಸಭೆಯಲ್ಲಿ ಭಾಗವಹಿಸಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಸರ್ಕಾರದ ವತಿಯಿಂದ ಅನೇಕ ಜಯಂತಿಗಳನ್ನು ಆಚರಿಸಲಾಗುತ್ತದೆ ಅದೇ ರೀತಿ ಟಪ್ಪು ಜಯಂತಿಯನ್ನು ಶಾಂತಿಯುತವಾಗಿ ಆಚರಿಸಲಾಗುವುದು ಆ ನಿಟ್ಟನಲ್ಲಿ ಜಿಲ್ಲಾಡಳತ ಮತ್ತು ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು ಯಾರ ಮನಬ್ಬಗೂ ನೋವಾಗದಂತೆ ಟಿಪ್ಪು ಜಯಂತಿಯನ್ನು ಆಚರಿಸಲಾಗುವುದು ಶಾಂತಿ ಕದಡುವವರ ವಿರುದ್ದ ಜಿಲ್ಲಾಡಳತ ನಿರ್ದಾಕ್ಷಿಣ್ಞ ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಅವರು ಎಚ್ದರಿಸಿದರು

ಜೊತೆಗೆ ಪೊಲೀಸ್ ರ್ಕಾಪಿಡ್ ರೆಸ್ವಾನ್ಸ್ ತಂಡವನ್ನು ನಿಯೋಜಿಸಲಾಗುವುದು ಚಿಕ್ಮೋಸ್ಟ್ಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗುವುದು ಕಾನೂನಿಗೆ ಭಂಗ ತರುವವರ ವಿರುದ್ದ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ದಕ್ಷಿಣ ವಲಯ ಐಜಿಪಿ ಶರತ್ ಚಂದ್ರ ತಿಳಿಸಿದ್ದಾರೆ

ಪರಮೇಶ್ವರ್ ಬೆಂಗಳೂರಿನಲ್ಲಿ ಇಂದು ಧ್ವಜ ಚೀಟ ಬಿಡುಗಡೆ ಮಾಡಿದರು

ಮಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಫಾಟ್ ಪ್ರದೇತದಲ್ಲಿ ದುರಸ್ತಿ ಕಾಮಗಾರಿ ಪೂರ್ಣಗೊಂಡಿದೆ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ದುರಸ್ತಿ ಕಾರ್ಯ ಸ್ವಲ್ಪ ಬಾಕಿ ಇದೆ ಎಂದರು

ಸಿ ರೋಡ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸಂವಹನ ಕೊರತೆಯಿಂದ ಸ್ಥಗಿತಗೊಂಡಿದ್ದು ಈ ಕುರಿತು ರಾಷ್ಷೀಯ ಹೆದ್ನಾರಿ ಪ್ರಾಧಿಕಾರ ಎನ್ಎಚ್ಎಐ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆದಿದೆ ಒಂದು ವಾರದೊಳಗೆ ಕಾಮಗಾರಿ ಆರಂಭವಾಗುವ ಸಾಧ್ಯತೆ ಇದೆ ಎಂದು ಸಸಿಕಾಂತ್ ತಿಳಿಸಿದ್ದಾರೆ

ನಗರ ಆಸ್ತಿ ಮಾಲೀಕತ್ವ ಯೋಜನೆ ಪ್ರಮಾಣ ಪತ್ರಗಳು ನಗರ ಪ್ರದೇಶದ ಎಲ್ಲ ವ್ಯವಹಾರಗಳಿಗೆ ಕಡ್ಡಾಯವಾಗಿದ್ದು ಕಂದಾಯ ಇಲಾಖೆ ಕಾರ್ಡ್ ನೀಡಿಕೆ ಸಂಬಂಧ ಸೂಕ್ತ ವ್ಯವಸ್ಥೆಗಳೊಂದಿಗೆ ಸನ್ನದ್ದವಾಗಿದೆ ಯುಪಿಒಆರ್ ಕಾರ್ಡ್ನಿಂದಾಗಿ ಅಕ್ರಮಗಳ ತಡೆ ಪಾರದರ್ಶಕ ಮತ್ತು ಆನ್ಲೈನ್ ನಲ್ಲಿ ಆಸ್ತಿಗೆ ಸಂಬಂಧಿಸಿದ ಮಾಹಿತಿ ಲಭ್ಯವಾಗಲಿದೆ ಎಂದು ಶಶಿಕಾಂತ್ ಸೆಂಥಿಲ್ ಹೇಳಿದರು ಆಟ್ಲಿಸ್ ಬ್ಯಾಂಕಿನಿಂದ ಸಾಲ ಪಡೆದ ರೈತರು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡದ ಕಾರಣ ನೀಡಿ ಕೋಲ್ಕತ್ತ ನ್ನಾಯಾಲಯದಿಂದ ಬಂಧನ ವಾರೆಂಟ್ ಹೊರಡಿಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸೂಚನೆ ಮೇರೆಗೆ ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಹಾಗೂ ರೈತರ ಮಹತ್ವದ ಸಭೆ ನಡೆಯಿತು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಬೈಲಹೊಂಗಲ ಮತ್ತು ಸವದತ್ತಿ ತಾಲೂಕನ ಐವರು ರೈತರಿಗೆ ಇತ್ತೀಚೆಗೆ ನ್ಲಾಯಾಲಯದಿಂದ ವಾರಂಟ್ ಹೊರಡಿಸಲಾಗಿತ್ತು ರ್ಲೆತರಿಗೆ ಯಾವುದೇ ರೀತಿಯ ತೊಂದರೆ ಕಿರುಕುಳ ಉಂಟಾಗದಂತೆ ಸಮಸ್ನೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಬ್ಬಾಂಕ್ ಅಧಿಕಾರಿಗಳು ಹಾಗೂ ರೈತರೊಂದಿಗೆ ಜಿಲ್ಲಾಧಿಕಾರಿ ಎಸ್

ಬೊಮ್ನನಹಳ್ಳಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಧೀರಕುಮಾರ ರೆಡ್ಡಿ ಸಮಾಲೋಚನೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಬೆಳೆಸಾಲ ಪಡೆದಿರುವ ರೈತರ ಮೇಲೆ ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗಬಾರದು ಎಂದು ಬ್ಲಾಂಕ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಸಮಸ್ಯೆ ಬಗೆಹರಿಸಲು ಸರ್ಕಾರ ಮುಂದಾಗಿದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಆ್ಟಿಕ್ಸ್ ಬ್ಯಾಂಕ್ನ ಬೆಳಗಾವಿ ವಲಯ ಅಧಿಕಾರಿ ದಯಾನಂದ್ ಹೇಳಿದ್ದಾರೆ

ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ದಿನಾಂಕ ನಿಗದಿ ಕುರಿತು ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಇಂದು ಸಭೆ ನಡೆಯಿತು ಮಕ್ಕಳ ದಿನಾಚರಣೆ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ವತಿಯಿಂದ ಇದೇ ಶನಿವಾರ ಮತ್ತು ಭಾನುವಾರದಂದು ಬೆಂಗಳೂರಿನಲ್ಲಿ ಹಸಿರು ಉಳಿಸಿ ಪ್ಲಾಸ್ಟಿಕ್ ಅಳಿಸಿ ಪರಿಕಲ್ಪನೆಯಡಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಡೊಳ್ಳು ಕುಣಿತ ನಂದಿ ದ್ವಜ ಕುಣಿತ ಕಂಸಾಳೆ ಕುಣಿತ ಕೋಲಾಟ ಮೊದಲಾದ ಜಾನಪದ ಕಾರ್ಯಕ್ರಮಗಳು ಸಾಮೂಹಿಕ ನೃತ್ಯ ಜಾದೂ ಶ್ರದರ್ಶನ ಯಕ್ಷಗಾನ ಶ್ರದರ್ಶನ ಸೇರಿದಂತೆ ವಿವಿಧ ಚಟುವಟಕೆಗಳಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸುವ ಮಕ್ಕಳು ಪಾಲ್ಗೊಳ್ಳಲಿದ್ದಾರೆ ಗೋಲಿ ಬುಗುರಿ ಗಿಲ್ಲಿ ದಾಂಡು ಲಗೋರಿ ಕುಂಟೆಬಿಲ್ಲೆ ಸೇರಿದಂತೆ ವಿವಿಧ ಗ್ರಾಮೀಣ ಆಟಗಳು ಗಾರುಡಿ ಗೊಂಬೆಗಳ ಪ್ರದರ್ಶನ ಕೀಲು ಕುದುರೆ ಪ್ರದರ್ಶನ ಮೊದಲಾದವು ಏರ್ಪಾಡಾಗಿವೆ

ಬೆಂಗಳೂರಿನ ರಾಜರಾಜೇಶ್ವರಿನಗರದ ಗೋಪಾಲನ್ ಆರ್ಕೆಡ್ ಮಾಲ್ನಲ್ಲಿ ಚಾಲನೆ ದೊರೆಯಲಿದೆ ಸಾರ್ವಜನಿಕ ಓದುಗರಿಗೆ ಅನುಕೂಲವಾಗಲು ಮಾಲ್ಗಳಲ್ಲಿ ಪುಸ್ತಕಗಳನ್ನು ದಾನದ ರೂಪದಲ್ಲಿ ಪಡೆದು ಓದುಗರಿಗೆ ಒದಗಿಸುವ ಮೂಲಕ ಓದುವ ಹವ್ಯಾಸ ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ

ಉಪಾಧ್ಯಕ್ಷರಾಗಿ ತಾರಾನಾಥ್ ಗಟ್ಟ ಕಾಪಿಕಾಡು ಮತ್ತು ಲಕ್ಷ್ಣಣ್ ಕುಂದಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಎಸ್ ಪೆರ್ಲಾ ಆಯ್ಕೆಯಾಗಿದ್ದಾರೆ

ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಆಯೋಜಿಸಲಾಗಿದೆ

ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದೆ